ಎಸ್ ಯಡಿಯೂರಪ್ಪ ಹೇಳಿಕೆ

ಯಡಿಯೂರಪ್ಪ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ನಿನ್ನೆ ನೆರೆ ಪರಿಹಾರ ಕುರಿತ ಚರ್ಚೆಯ ವೇಳೆ ಈ ವಿಷಯ ತಿಳಿಸಿದ ಅವರು ಶೀಘ್ರದಲ್ಲಿ ಅರಣ್ಯ ಅಧಿಕಾರಿಗಳ ಸಭೆ ಕರೆದು ಸೂಕ್ತ ನಿರ್ದೇಶನ ನೀಡಲಾಗುವುದು ಸಂತ್ರಸ್ತರು ಅರಣ್ಯ ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಅಶೋಕ್ ಹೇಳಿದ್ದಾರೆ

ಪರಿಹಾರಕ್ಕಾಗಿ ನೀಡಿದ ಚೆಕ್ಕುಗಳು ಬೌನ್ಸ್ ಆಗಿವೆ ಎಂಬ ಚೆಡಿಎಸ್ ಸದಸ್ಯರೊಬ್ಬರ ಮಾತನ್ನು ಅಲ್ಲಗಳೆದ ಅಶೋಕ್ ಉತ್ತರ ಕನ್ನಡ ಜೆಲ್ಲೆಯಿಂದ ಇಂತಪ ಪ್ರಕರಣ ವರದಿಯಾಗಿದ್ದು ಚೆಕ್ ಬೌನ್ಸ್ ಅಗಿಲ್ಲ

ಆತನಿಗೆ ನೋಟಸ್ ನೀಡಲಾಗಿದೆ ಎಂದು ಹೇಳಿದರು

ಈಗಾಗಲೇ ಮನೆಗಳನ್ನು ಕಳೆದುಕೊಂಡು ಶೆಡ್ಗಳಲ್ಲಿ ವಾಸಿಸುತ್ತಿರುವವರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಕೇಂದ್ರ ಸರ್ಕಾರದಿಂದ ಹೆಚ್ಚನ ನೆರೆ ಪರಿಹಾರ ಪಡೆದು ನೆರೆ ಸಂತ್ರಸ್ತರ ಪುನರ್ ವಸತಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು ಭೀಕರ ಪ್ರವಾಹದಿಂದ ಬಾಧಿತರಾಗಿರುವವರು ಹೊಸದಾಗಿ ಬದುಕು ಕಟ್ಟಿಕೊಳ್ಳಲು ಸಮಯ ಬೇಕು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಹೆಚ್ಚನ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದು ಚೆಡಿಎಸ್ ಮುಖಂಡ ಎಚ್

ವಿಧಾನಸಭೆಯಲ್ಲಿ ನೆರೆಹಾನಿ ನಿರ್ವಹಣೆ ಕುರಿತ ಚರ್ಜೆಯ ವೇಳೆ ಮಾತನಾಡಿದ ಅವರು ರಾಜ್ಯದಲ್ಲಿ ಇತ್ತೀಚಿಗೆ ಸಂಭವಿಸಿದ ಭೀಕರ ಪ್ರವಾಹದಿಂದ ಬೆಳಗಾವಿ ಬಾಗಲಕೋಟೆ ಗದಗ್ ವಿಜಯಪುರ ಮೊದಲಾದ ಜಿಲ್ಲೆಗಳಲ್ಲಿ ಅಪಾರ ಹಾನಿಯಾಗಿದೆ ನೆರೆ ಪರಿಹಾರ ನೀಡಲು ಕೇಂದ್ರ ಸರ್ಕಾರಕ್ಷೆ ಮಾರ್ಗಸೂಚಿಯ ಇತಿಮಿತಿ ಇರುತ್ತದೆ ಆದ್ದರಿಂದ ರಾಜ್ಯ ಸರ್ಕಾರವೇ ಹೆಚ್ಚಿನ ಜವಾಬ್ದಾರಿ ಹೊರಬೇಕಾದ ಅನಿವಾರ್ಯತೆ ಇದೆ ಎಂದರು ಪರಿಹಾರ ಒದಗಿಸುವ ಸಂಬಂಧ ಲಭ್ಯವಿರುವ ಹಣಕಾಸನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಬಗ್ಗೆ ಸರ್ಕಾರ ಹಿರಿಯ ಅನುಭವಿ ಅಧಿಕಾರಿಗಳ ನೆರವು ಪಡೆಯುವುದು ಸೂಕ್ತ ಪರಿಸ್ಥಿತಿ ನಿಭಾಯಿಸುವ ಕುರಿತಂತೆ ಚರ್ಚೆಗೆ ಸರ್ವಪಕ್ಷ ನಾಯಕರ ಸಭೆ ಕರೆದು ಸಲಹೆಗಳನ್ನು ಪಡೆಯಬಹುದು ಎಂದು ಕುಮಾರಸ್ವಾಮಿ ಹೇಳಿದರು ಮುಂಬರುವ ವಿಧಾನಸಭೆ ಉಪಚುನಾವಣೆಯಲ್ಲಿ ಚೆಡಿಎಸ್ ಯಾವುದೇ ಪಕ್ಷಗಳೊಂದಿಗೆ ಹೊಂದಾಣಿಕೆ ಅಥವಾ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ಜೆಡಿಎಸ್ ವರಿಷ್ಠ ಎಚ್

ದೇವೆಗೌಡ ಹೇಳಿದ್ದಾರೆ ಮೈಸೂರಿನ ಚಾಮುಂಡೇಶ್ವರಿ ದರ್ಶನ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಪ ಚುನಾವಣೆಯಲ್ಲಿ ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಸ್ಥಳೀಯರಿಗೆ ಟಿಕೆಟ್ ನೀಡಲಾಗುವುದು ಎಂದರು ಪ್ರತಿಪಕ್ಷಗಳ ಧ್ವನಿ ಅಡಗಿಸುವ ಉದ್ದೇತದಿಂದ ಕೇಂದ್ರ ಸರ್ಕಾರ ಇಡಿ ಸಿಬಿಐ ಸೇರಿದಂತೆ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಪ್ರತಿ ಪಕ್ಷದ ನಾಯಕರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗುತ್ತಿದೆ ಕಾಂಗ್ರೆಸ್ ಮುಖಂಡ ಡಾ ಪರಮೇಶ್ವರ ಅವರ ವಿದ್ಯಾಸಂಸ್ಥೆಗಳ ಮೇಲೆ ಐಟಿ ದಾಳಿ ನಡೆದಿರುವುದು ದುರುದ್ದೇಶದಿಂದ

ಅಧಿವೇಶನದಲ್ಲಿ ಮಾಧ್ಯಮ ನಿರ್ಬಂಧಿಸಿರುವುದು ಸರ್ಕಾರದ ಕೆಟ್ಟ ನಿರ್ಧಾರ ಸರ್ಕಾರ ಮಾಧ್ಯಮಗಳನ್ನು ಕಟ್ಟಹಾಕುವ ಕೆಲಸ ಮಾಡಬಾರದು ಇದೆ ರೀತಿ ಮುಂದುವರೆದರೆ ಮಾಧ್ಯಮದವರ ಜತೆ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ದೇವೆಗೌಡ ಹೇಳಿದರು ವಿದ್ವಾಕ್ಷೇತ್ರಕ್ಕೆ ಸುತ್ತೂರು ತ್ರೀಗಳ ಕೊಡುಗೆ ಅಪಾರ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಇವರ ಕಾಳಜಿ ಇಂದಿಗೂ ಮಾದರಿ ಎಂದು ರಾಷ್ಟಪತಿ ರಾಮನಾಥ ಕೋವಿಂದ್ ಬಣ್ಣಿಸಿದರು ಮೈಸೂರು ಜಿಲ್ಲೆಯ ವರುಣ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ನೂತನ ಸಮುಚ್ಚಯಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಅವರು ಪ್ರಸ್ತುತ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಂಶೋಧನೆಗಳ ಅಗತ್ತವಿದೆ ಆ ಸಂಶೋಧನೆಗಳ ಫಲ ಮುಂದಿನ ಪೀಳಿಗೆಗೆ ಲಭ್ಯವಾಗಬೇಕು ಈ ನಿಟ್ಟನಲ್ಲಿ ಸುತ್ತೂರು ಮಠದ ಕಾರ್ಯ ಶ್ಲಾಘನೀಯ ಎಂದರು ರಾಜ್ಯಪಾಲ ವಜುಭಾಯಿ ವಾಲಾ ಮಾತನಾಡಿ ಒಂದು ದೇಶ ಆರ್ಥಿಕವಾಗಿ ಎಷ್ಟು ಪ್ರಬಲವಾಗಿದೆ ಎನ್ನುವುದಕ್ಕಿಂತ ಜ್ವಾನದಲ್ಲಿ ತ್ರೀಮಂತಿಕೆ ಹೊಂದುವುದು ಮುಖ್ಯ ದೇಶದಲ್ಲಿ ಇಂದಿಗೂ ಕೂಡ ಅನಕ್ಷರತೆ ಇದೆ ಶೇಕಡಾ ನೂರರಪ್ಪು ಶೈಕ್ಷಣಿಕ ಪ್ರಗತಿ ಸಾಧಿಸಲು ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಇದೆ ಶಿಕ್ಷಣಕ್ಕೆ ಮಠಮಾನ್ವಗಳು ಹೆಚ್ಚಿನ ಒತ್ತು ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಷಿ ಜನ್ ಪಿಂಗ್ ನಡುವೆ ಅನೌಪಚಾರಿಕ ಮಾತುಕತೆ ತಮಿಳುನಾಡಿನ ಮಾಮಲಪುರಂ ಪಾರಂಪರಿಕ ಸ್ಮಾರಕದಿಂದ ನಿನ್ನೆ ಆರಂಭಗೊಂಡಿದ್ದು ಇಂದು ಮುಂದುವರೆಯಲಿದೆ ಪ್ರಧಾನಮಂತ್ರಿ ಮತ್ತು ಚೀನಾ ಅಧ್ಯಕ್ಷರ ಮುಖಾಮುಖಿ ಭೇಟಿಯ ಬಳಕ ಉಭಯ ದೇಶಗಳ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆಯಲಿದೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ ಪಿಂಗ್ ಪಾಲಿಟ್ ಬ್ಯೂರೊ ಸದಸ್ಯರೊಂದಿಗೆ ಉನ್ನತಮಟ್ಟದ ಸಭೆಯ ನೇತೃತ್ವ ವಹಿಸಲಿದ್ದು ವಿದೇಶಾಂಗ ಸಚಿವರು ರಾಷ್ಟೀಯ ಭದ್ರತಾ ಸಲಹೆಗಾರರು ಭಾಗಿಯಾಗಲಿದ್ದಾರೆ ಭಾರತದ ಪರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೊವಲ್ ಉಪಸ್ಕಿತರಿರಲಿದ್ದಾರೆ ಅನೌಪಚಾರಿಕ ಸಭೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಚೀನಾ ಅಧ್ಯಕ್ಷ ಕ್ಷಿ ಜಿನ್ ಪಿಂಗ್ ಅವರನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಮಿಳುನಾಡಿನ ಮಾಮಲ್ಲಪುರಂನ ಅರ್ಜುನ ತಪಸ್ಸು ಮಾಡಿದ ಸ್ಥಳದಲ್ಲಿ ಆತ್ಮೀಯವಾಗಿ ಬರಮಾಡಿಕೊಂಡರು ಕಾಂಗ್ರೆಸ್ ಮುಖಂಡ ಡಾ

ನಿನ್ನೆ ಕೂಡಾ ವಿಚಾರಣೆ ದಾಖಲೆಗಳ ಪರಿತೀಲನೆ ಮುಂದುವರಿದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪ ಮುಖ್ಯಮಂತ್ರಿ ಡಾ

ಆಶ್ವತ್ಥ್ನಾರಾಯಣ ಆದಾಯ ತೆರಿಗೆ ದಾಳಿಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ತೆರಿಗೆ ಇಲಾಖೆ ಕಾನೂನಾತ್ಮಕವಾಗಿ ದಾಳಿ ನಡೆಸಿದೆ ಒಂದು ವೇಳೆ ಕಾನೂನಿನ ಉಲಂಘನೆಯಾಗಿದ್ದರೆ ತಪ್ಪಿತಸ್ಠರ ವಿರುದ್ದ ಇಲಾಖೆ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು

ಕದ್ರಿ ಗೋಪಾಲನಾಥ್ ನಿನ್ನೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು

ಆಕಾಶವಾಣಿ ಯ ಎ ಶ್ರೇಣಿಯ ಕಲಾವಿದರಾಗಿದ್ದ ಕದ್ರಿ ಗೋಪಾಲನಾಥ್ ಅವರಿಗೆ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡಮಿ ಪ್ರಶಸ್ತಿ ಕರ್ನಾಟಕ ಕಲಾತ್ರೀ ತಮಿಳುನಾಡು ಸರಕಾರದ ಕಲ್ಯೆಮಾಮಣಿ ಪ್ರಶಸ್ತಿ ಸೇರಿದಂತೆ ಪಲವಾರು ಗೌರವ ಪುರಸ್ಕಾರಗಳು ಸಂದಿವೆ ಕದ್ರಿ ಗೋಪಾಲನಾಥ್ ನಿಧನಕ್ಕೆ ಸಂಗೀತ ಕ್ಷೇತ್ರದ ದಿಗ್ಗಜರು ಹಾಗೂ ರಾಜಕೀಯ ಕ್ಷೇತ್ರದ ಗಣ್ಣರು ತೀವ್ರ ಸಂತಾಪ ವ್ಲಕ್ತ ಪಡಿಸಿದ್ದಾರೆ ಪರಿಶಿಪ್ಪ ಜನಾಂಗದ ತ್ರೇಯೊಭಿವೃದ್ಧಿಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಮೂವರು ಗಣ್ಯರನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಉಪ ಮುಖ್ಯಮಂತ್ರಿ ಎಂ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಡಾ ಕಮಲಾ ಪಂಪನಾ ಸಾಮಾಜಿಕ ಕ್ಷೇತ್ರದಲ್ಲಿ ಓಬಳಪ್ಪ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾ

ರಂಗಯ್ಯ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು

ವಿಧಾನಸಭೆ ಕಲಾಪಕ್ಕೆ ವಿದ್ಯುನ್ಮನ ಮಾಧ್ಯಮಗಳನ್ನು ನಿರ್ಬಂಧಿಸಿರುವುದನ್ನು ಖಂಡಿಸಿ ಮತ್ತು ಆದೇಶ ಪುನರ್ ಪರಿಶೀಲನೆಗೆ ಆಗ್ರಹಿಸಿ ಬೆಂಗಳೂರು ಮೌರ್ಯ ವೃತ್ತದ ಗಾಂಧಿ ಪ್ರತಿಮೆ ಬಳಿ ವಿದ್ಯನ್ಮಾನ ಮತ್ತು ಮುದ್ರಣ ಮಾಧ್ಯಮ ಪತ್ರಕರ್ತರು ನಿನ್ನೆ ಪ್ರತಿಭಟನೆ ನಡೆಸಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಕಿದು ಬಿಳನೆಲೆಯ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಶೈಯಲ್ಲಿ ಇಂದು ಮತ್ತು ನಾಳೆ ಕೈಷಿಮೇಳ ಹಾಗೂ ಕೈಷಿ ವಸ್ತು ಪ್ರದರ್ಶನ ನಡೆಯಲಿದೆ ಎಂದು ಸಂಸ್ಥೆಯ ನಿರ್ದೇಶಕಿ ಡಾ ಅನಿತಾ ಕರೂನ್ ತಿಳಿಸಿದ್ದಾರೆ